ಹೆಡ್ ವಿಶ್ವಪರಿಸರ ದಿನದ ಅಂಗವಾಗಿ ನವದೆಹಲಿಯಲ್ಲಿಂದು ಆಯೋಜನೆಗೊಂಡಿರುವ ಸಮಾವೇಶವನ್ನುದ್ದೇಶಿಸಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮಾತನಾಡಲಿದ್ದಾರೆ ಪ್ಲಾಸ್ಟಿಕ್ ಮಾಲಿನ್ಣವನ್ನು ನಿರ್ಮೂಲನೆಗೊಳಿಸುವುದು ಈ ಬಾರಿಯ ಘೋಷವಾಕ್ಕವಾಗಿದೆ

ಈ ಸಮಾವೇಶದಲ್ಲಿ ವಿವಿಧ ದೇಶಗಳ ಪರಿಸರ ಸಚಿವರು ವಿಶ್ವಸಂಸ್ಥೆಯ ಪ್ರತಿನಿಧಿಗಳು ಪ್ರಮುಖ ಕ್ಲೆಗಾರಿಕಾ ಸಂಘಟನೆಗಳ ಪ್ರತಿನಿಧಿಗಳು ಮತ್ತಿತರ ಗಣ್ಣರು ಸಮಾವೇಶದಲ್ಲಿ ಭಾಗಿಯಾಗಲಿದ್ದಾರೆ ರಾಜ್ಪಥ್ ಆವರಣದಲ್ಲಿ ಆಯೋಜಿಸಲಾಗಿರುವ ವಸ್ತುಪ್ರದರ್ತನ ಮಳಿಗೆಗಳಿಗೆ ಪ್ರಧಾನಮಂತ್ರಿಯವರು ಭೇಟನೀಡಲಿದ್ದಾರೆ ಈ ಬಾರಿಯ ಆಕಾಶವಾಣಿ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಜಾಗತಿಕ ಸಮಾವೇಶವನ್ನು ಭಾರತ ಆಯೋಜಿಸುತ್ತಿರುವ ಕುರಿತು ಮಾಹಿತಿ ನೀಡಿದ್ದರು ಜಾಗತಿಕ ಮಟ್ಟದ ಸಮಾವೇಶ ನಡೆಸಲು ನೀಡಿರುವ ಅನುಮತಿ ಹವಾಮಾನ ಬದಲಾವಣೆ ವಿಚಾರದಲ್ಲಿ ಭಾರತದ ನಾಯಕತ್ತಕ್ಷೆ ಮನ್ನಣೆ ನೀಡಿದಂತಾಗಿದೆ ಎಂದು ಅವರು ಹೇಳಿದ್ದರು ಹೆಡ್ ನಮೋ ಆಪ್ ಮೂಲಕ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಫಲಾನುಭವಿಗಳೊಂದಿಗೆ ಸಂವಾದ ನಡೆಸಲಿದ್ದಾರೆ

ನಮೋ ಆಪ್ ಅಲ್ಲದೆ ದೂರದರ್ಶನ ವಾಹಿನಿಯಲ್ಲೂ ಇದರ ನೇರ ಪ್ರಸಾರವಿರಲಿದೆ ಇದಕ್ಕೂ ಮುನ್ನ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಹಾಗೂ ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಫಲಾನುಭವಿಗಳ ಜತೆಯೂ ಸಂವಾದ ನಡೆಸಿದ್ದರು ರೈತರ ಆದಾಯ ಹೆಚ್ಚಳ ಹಾಗೂ ಹೊಸ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳುವ ಉದ್ದೇಶದಿಂದ ಗ್ರಾಮಗಳಲ್ಲಿ ಆಯ್ಲೆಯಾಗುವ ರೈತರಿಗೆ ಸೂಕ್ತ ನೆರವು ನೀಡುವ ಕೃಷಿ ಕಲ್ಲಾಣ್ ಅಭಿಯಾನವನ್ನು ಶೀಘ್ರ ಆರಂಭಿಸಲಾಗುವುದು

ನೀತಿ ಆಯೋಗದ ನಿರ್ದೇಶನದ ಅನುಸಾರ ಜಿಲ್ಲೆಗಳು ಮತ್ತು ಗ್ರಾಮಗಳನ್ನು ಗುರುತಿಸುವುದಾಗಿ ತಿಳಿಸಿದೆ ಕ್ಕಷಿ ವಿಜ್ಞಾನ ಕೇಂದ್ರಗಳು ಈ ಅಭಿಯಾನದಲ್ಲಿ ಸಮನ್ವಯ ಕೇಂದ್ರಗಳಾಗಿ ಕಾರ್ಯನಿರ್ವಹಿಸಲಿವೆ

ಜೈವಿಕ ವಿಘಟನೀಯ ಸ್ಥಾನಿಟರಿ ನ್ಯಾಪಿನ್ಗಳನ್ನು ಪೂರೈಸುವ ಪ್ರಧಾನಮಂತ್ರಿ ಭಾರತೀಯ ಜನೌಪಧಿ ಪರಿಯೋಜನೆಯಡಿ ಜನೌಷಧ ಸುವಿಧ ಮಳಿಗೆಯನ್ನು ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ರಾಜ್ಯ ಸಚಿವ ಮನ್ನುಕ್ ಎಲ್ ಮಾಂಡವೀಯ ಉದ್ಘಾಟಿಸಿದರು

ಕ್ಕೆಗೆಟಕುವ ದರದಲ್ಲಿ ಲಭ್ಯವಾಗಲಿದೆ ಸ್ವಭ್ಯತೆಯ ಜತೆಗೆ ಸುಲಭ ಬಳಕೆ ಸರಳವಾಗಿ ವಿಲೇವಾರಿ ಮಾಡಲು ಸಾಧ್ಯವಾಗಲಿದೆ ಎಂದು ತಿಳಿಸಿದರು ಇದು ಬಡ ಹೆಣ್ಣು ಮಕ್ಕಳಿಗೆ ಸ್ವಚ್ಛತಾ ಸ್ವಚ್ಛತಾ ಮತ್ತು ಸುವಿಧ ಅಂಶಗಳನ್ನು ಒಳಗೊಂಡಿದ್ದು ಎಲ್ಲರಿಗೂ ಕೈಗಟಕು ಗುಣಮಟ್ಲದ ಆರೋಗ್ಯ ಸೇವೆ ದೊರಕಿಸಿಕೊಡುವ ಉದ್ದೇಶದಿಂದ ಈ ಕಾರ್ಯಕ್ರಮ ಜಾರಿಗೆ ತರಲಾಗಿದೆ

ಕೇಂದ್ರ ಸರ್ಕಾರದ ಈ ತಂಡ ಪರಿಸ್ಥಿತಿಯ ಕುರಿತು ರಾಜ್ಯ ಸರ್ಕಾರದ ಅಧಿಕಾರಿಗಳೊಂದಿಗೆ ಚರ್ಚಿಸಿ ನೈಜ ವಿಷಯಗಳತ್ತ ಗಮನಹರಿಸಲಿದೆ

ಇಂದು ಅಲ್ಪಸಂಖ್ಯಾತರ ಸಬಲೀಕರಣ ಕುರಿತ ಕೇಂದ್ರ ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವ ಮುಕ್ತಾರ್ ಅಬ್ಜಾಸ್ ನಕ್ಟಿ ಅವರ ಸಂದರ್ಶನ ಪ್ರಸಾರವಾಗಲಿದೆ

ತಮ್ಮ ಕುಟುಂಬದ ಸದಸ್ಕರು ಇಲ್ಲದ ಸಂದರ್ಭದಲ್ಲಿ ಇದೇ ಮೊದಲ ಬಾರಿಗೆ ಮಹಿಳೆಯರೂ ಸಹ ಹಜ್ ಜಾತ್ರೆಯಲ್ಲಿ ಪಾಲ್ಗೊಳ್ಳುತ್ತಿರುವುದು ವಿಶೇಷವಾಗಿದೆ ಸಬ್ಲಡಿ ಸೌಲಭ್ಯವಿಲ್ಲದೆ ಈ ಬಾರಿ ಹಜ್ ಯಾತ್ರೆ ನಡೆಯುತ್ತಿದೆ ಎಂದು ಅವರು ತಿಳಿಸಿದ್ದಾರೆ

ಸಂವಹನ ತಂತ್ರಜ್ಞಾನದಲ್ಲಿ ಆಗುತ್ತಿರುವ ಬದಲಾವಣೆಗಳನ್ನು ಗಮನದಲ್ಲಿಟ್ಟುಕೊಂಡು ತಿದ್ದುಪಡಿ ಪ್ರಸ್ತಾವ ಸಲ್ಲಿಸಲಾಗಿದೆ ಡಿಜೆಟಲ್ ಜಾಹಿರಾತು ವಲಯದಲ್ಲಿನ ವ್ಯಖ್ಯಾನ ವಿದ್ಯುನ್ಮಾನ ಮಾದರಿ ಅಥವ ಜಾಹಿರಾತು ಫಲಕಗಳು ಎಸ್ಎಂಎಸ್ ಮತ್ತು ಎಂಎಂಎಸ್ ಮೂಲಕ ನೀಡುವ ಜಾಹಿರಾತುಗಳಲ್ಲಿ ಬದಲಾವಣೆಗೆ ಸಚಿವಾಲಯ ಪ್ರಸ್ತಾವನೆ ಸಲ್ಲಿಸಿದೆ ರಾಷ್ಟೀಯ ಮಹಿಳಾ ಆಯೋಗದ ಮೇಲ್ವಿಚಾರಣೆಯಲ್ಲಿ ಈ ಉದ್ದೇಶಕ್ಕಾಗಿ ಪ್ರತ್ಯೇಕ ಕೇಂದ್ರೀಯ ಪ್ರಾಧಿಕಾರ ರಚಿಸುವಂತೆ ಸಲಹೆ ಮಾಡಲಾಗಿದೆ ಈ ಪ್ರಾಧಿಕಾರದಲ್ಲಿ ಜಾಹಿರಾತು ಗುಣಮಟ್ಟ ಕುರಿತ ಮಂಡಳಿ ಪತ್ರಿಕಾ ಮಂಡಳಿ ಕೇಂದ್ರ ಸಮಾಚಾರ ಮತ್ತು ಪ್ರಸಾರ ಸಚಿವಾಲಯ ಮಹಿಳೆಯರ ವಿಚಾರದಲ್ಲಿ ಸ್ಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತಿರುವ ಪ್ರತಿನಿಧಿಗಳನ್ನು ಈ ಮಂಡಳಿಯ ಸದಸ್ಧರನ್ನಾಗಿ ನೇಮಿಸಬೇಕು ಎಂದು ಸಲಹೆ ಮಾಡಲಾಗಿದೆ ಸರ್ಕಾರಿ ಶಾಲೆಗಳ ಗುಣಮಟ್ಟ ಸುಧಾರಣೆಗೆ ಸರ್ಕಾರ ಹಲವಾರು ತ್ರಮಗಳನ್ನು ಕೈಗೊಳ್ಳುತ್ತಿದೆ ಎಂದು ಕೇಂದ್ರ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವ ಪ್ರಕಾಶ್ ಜಾವಡೇಕರ್ ಹೇಳಿದ್ದಾರೆ

ಮುಂದಿನ ಮಾರ್ಚ್ನಿಂದ ಹೊಸ ಸುಧಾರಣೆಗಳು ಜಾರಿಗೆ ಬರಲಿವೆ ಮಕ್ಕಳ ಮೇಲೆ ಪಠಕ್ರಮಗಳು ಹೊರೆಯಾಗದಂತೆ ಸೂಕ್ತ ಕ್ರಮಗಳನ್ನು ಅಳವಡಿಸಲಾಗುವುದು ಎಂದು ಸಚಿವರು ತಿಳಿಸಿದರು ಏರ್ಸೆಲ್ ಮ್ಯಾಕ್ಸಿಸ್ ಅಕ್ರಮ ಹಣಕಾಸು ವಹಿವಾಟು ಪ್ರಕರಣದಲ್ಲಿ ಕೇಂದ್ರದ ಮಾಜಿ ಸಚಿವ ಪಿ ಚಿದಂಬರಂ ಇಂದು ನವದೆಹಲಿಯ ಜಾರಿ ನಿರ್ದೇಶನಾಲಯದ ಮುಂದೆ ವಿಚಾರಣೆಗೆ ಹಾಜರಾಗುವ ನಿರೀಕ್ಷೆ ಇದೆ ಈ ಪ್ರಕರಣದಲ್ಲಿ ವಿಚಾರಣೆಗೆ ಬರುವಂತೆ ಚಿದಂಬರಂ ಅವರಿಗೆ ಹೊಸದಾಗಿ ಸಮನ್ವ್ ಜಾರಿಗೊಳಿಸಲಾಗಿತ್ತು ಅಕ್ರಮ ಹಣಕಾಸು ವಹಿವಾಟು ನಿಯಂತ್ರಣ ಕಾಯ್ದೆಯಡಿ ಚದಂಬರಂ ಅವರಿಂದ ಹೇಳಿಕೆ ಪಡೆಯುವ ಸಾಧ್ಯತೆ ಇದೆ

ಅವರ ಪುತ್ರ ಕಾರ್ತಿ ಚದಂಬರಂ ಅವರನ್ನು ಈಗಾಗಲೇ ಇದೇ ವಿಷಯಕ್ಷೆ ಸಂಬಂಧಿಸಿದಂತೆ ಜಾರಿ ನಿರ್ದೇಶನಾಲಯ ವಿಚಾರಣೆ ನಡೆಸಿತ್ತು

ದೆಹಲಿ ಜೆಲ್ಲಾ ನ್ವಾಯಾಲಯದ ನ್ವಾಯಾಧೀಶರಾದ ಪೂನಂ ಎ ಬಾಂಬ ಅವರಿದ್ದ ನ್ವಾಯಪೀಠ ಮೊಹಮ್ನದ್ ಒದ್ದಿಕ್ ಗಿನಾಯ್ ಗುಲಾಂ ಜಿಲಾನಿ ಲಿಲು ಹಾಗೂ ಫಾರೂಕ್ ಅಹಮ್ನದ್ ದಾಗ ಅವರನ್ನು ತಪ್ಪಿತಸ್ವರೆಂದು ತೀರ್ಮ ನೀಡಿದೆ ಇವರು ಪಾಕಿಸ್ತಾನದ ಹವಾಲ ಅಕ್ರಮ ಹಣಕಾಸು ಮಾರ್ಗದ ಮೂಲಕ ಹಣ ಪಡೆದು ಜಮ್ನು ಕಾಶ್ಮೀರದಲ್ಲಿ ಕಾನೂನುಬಾಹಿರ ಚಟುವಟಿಕೆ ನಡೆಸುವವರಿಗೆ ಪೂರೈಕೆ ಮಾಡುತ್ತಿದ್ದರು ಎಂದು ಆರೋಪಿಸಲಾಗಿತ್ತು

ಜ್ವಾಲಾಮುಖಿ ಸ್ವೋಟಗೊಂಡ ನಂತರ ಆಗಸದಲ್ಲಿ ಬೂದಿ ಹಾಗೂ ಮತ್ತಿತರ ವಸ್ತುಗಳು ತೇಲಾಡಿ ಭಾರಿ ಪ್ರಮಾಣದಲ್ಲಿ ಪರಿಸರದ ಮೇಲೆ ಪ್ರತಿಕೂಲ ಪರಿಣಾಮ ಬೀರುವಂತಾಗಿದೆ

ದೇತದ ಪ್ರಮುಖ ವಿಮಾನ ನಿಲ್ಲಾಣವನ್ನು ಮುಳ್ಲಲಾಗಿದೆ ಪರಿಹಾರ ತಂಡಗಳು ಇನ್ನೂ ಹಲವಾರು ಗ್ರಾಮಗಳನ್ನು ತಲುಪಲು ಸಾಧ್ಯವಾಗಿಲ್ಲ